ಪೂಜಾ ಸ್ವಳಗಳು ಶಾಪಿಂಗ್ ಮಾಲ್ಗಳು ರೆಸ್ಟೋರೆಂಟ್ ಮತ್ತು ಹೋಟೆಲ್ಗಳ ಶರತ್ತುಬದ್ದ ಕಾರ್ಯಾಚರಣೆಗೆ ಸರ್ಕಾರ ಅನುಮತಿ ನೀಡಿದೆ ದೇವಾಲಯಗಳು ಮಸೀದಿಗಳು ಚರ್ಚ್ಗಳು ಹೋಟೆಲ್ಗಳನ್ನು ನಿನ್ನೆಯಿಂದಲೇ ಸ್ವಚ್ಛಗೊಳಿಸಲಾಯಿತು ಸಾಮಾಜಿಕ ಅಂತರ ಪಾಲನೆ ನಿಯಮವನ್ನು ಈ ಎಲ್ಲಾ ಸ್ಥಳಗಳಲ್ಲೂ ಕಡ್ಡಾಯಗೊಳಿಸಲಾಗಿದ್ದು ಕೇಂದ್ರ ಸರ್ಕಾರ ಹೊರಡಿಸಿರುವ ಇತರ ಎಲ್ಲಾ ಮಾರ್ಗಸೂಚಿ ನಿಯಮಗಳನ್ನು ಅವಶ್ಲವಾಗಿ ಪಾಲಿಸಬೇಕು ಎಂದು ಕಟ್ಪುನಿಟ್ಟನ ಆದೇಶ ನೀಡಲಾಗಿದೆ ಆದಾಗ್ಲೂ ಕೊರೊನಾ ಸೋಂಕಿನ ಪ್ರಕರಣಗಳು ಅಧಿಕವಾಗಿರುವ ಕಂಟೈನ್ನೆಂಟ್ ವಲಯಗಳಿಗೆ ಈ ಆದೇಶ ಅನ್ವಯವಾಗುವುದಿಲ್ಲ ಎಂದು ನಮ್ಮ ಬಾತ್ತೀದಾರರು ವರದಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮುಜರಾಯಿ ಇಲಾಖೆ ವ್ಯಾಸ್ತಿಯ ಕೆಲವು ಶ್ರಮುಖ ದೇವಾಲಯಗಳನ್ನು ಇಂದಿನಿಂದ ತೆರೆಯಲು ಅನುಮತಿ ನೀಡಲಾಗಿದೆ ಮಾಸ್ಕ್ಗಳನ್ನು ಧರಿಸುವುದು ಸ್ಥಾನಿಟೈಸರ್ ಬಳಕೆ ಮತ್ತು ಪರಸ್ಪರ ನಿಗದಿ ಮಾಡಿರುವ ಅಂತರ ಪಾಲನೆಯನ್ನು ಅನುಸರಿಸಬೇಕೆಂದು ಇಲಾಖೆಯ ಸಚಿವ ಕೋಟಾ ತ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ ಧಾರ್ಮಿಕ ಸ್ಥಳಗಳಿಗೆ ಸಂಬಂಧಿಸಿದ ಮಾರ್ಗಸೂಚಿಗಳ ಶ್ರಕಾರ ಸೋಂಕು ರಹಿತ ವ್ಯಕ್ತಿಗಳಿಗೆ ಮಾತ್ರ ಅನುಮತಿ ಕಲ್ಪಿಸಲಾಗಿದ್ದು ತೀರ್ಥ ಹಾಗೂ ಶ್ರಸಾದ ವಿತರಣೆಗೆ ಅನುಮತಿ ನೀಡಲಾಗಿಲ್ಲ ಪೂಜಾ ಸ್ವಳಗಳಲ್ಲಿ ಪ್ರತಿಮೆಗಳು ವಿಗ್ರಹಗಳು ಮತ್ತು ಪವಿತ್ರ ಗ್ರಂಥಗಳನ್ನು ಸ್ವರ್ತಿಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದ್ದು ಮುಖಗವಸಗಳನ್ನು ಬಳಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಕನಿಷ್ಠ ಆರು ಅಡಿ ಅಂತರವನ್ನು ಕಾಯ್ದುಕೊಳ್ಳಲು ತಿಳಿಸಲಾಗಿದ್ದು ಧಾರ್ಮಿಕ ಸ್ಥಳಗಳಲ್ಲಿನ ಸಮುದಾಯ ಅಡಿಗೆ ಮನೆಯಲ್ಲಿ ಆಹಾರ ತಯಾರಿಸುವಾಗ ಹಾಗೂ ವಿತರಿಸುವಾಗ ದ್ಯೆಹಿಕ ಅಂತರಕ್ಕೆ ಹೆಚ್ಚನ ಆದ್ದತೆ ನೀಡಬೇಕಿದೆ ಕೋವಿಡ್ ಮಾರ್ಗಸೂಚಿಗಳ ಪ್ರಕಾರ ಶಾಪಿಂಗ್ ಮಾಲ್ಗಳಲ್ಲಿ ಸೋಂಕು ರಹಿತ ಸಿಬ್ಲಂದಿ ಮತ್ತು ಗ್ರಾಹಕರಿಗೆ ಮಾತ್ರ ಒಳ ಪ್ರವೇಶಿಸಲು ಅನುಮತಿ ನೀಡಲಾಗಿದ್ದು ಮಕ್ಕಳು ಆಟವಾಡುವ ಪ್ರದೇಶ ಗಳು ಸಿನೆಮಾ ಹಾಲ್ಗಳು ಮತ್ತು ಮಾಲ್ಗಳಲ್ಲಿನ ಆಟದ ಆರ್ಕೇಡ್ಗಳು ತೆರೆಯ ದಂತೆ ಸೂಚಿಸಲಾಗಿದೆ ಎಂದು ನಮ್ನ ಬಾತ್ನೀದಾರರು ವರದಿ ಮಾಡಿದ್ದಾರೆ ಪ್ರವೇಶ ದ್ವಾರದಲ್ಲಿ ಕಡ್ಡಾಯವಾಗಿ ಸಾನಿಟೈಜರ್ ಥರ್ಮಲ್ ತಪಾಸಣೆ ನಿಬಂಧನೆ ಗಳನ್ನು ಅನುಸರಿಸಬೇಕು ಎಂದು ರೆಸ್ಲೋರೆಂಟ್ಗಳಗೆ ನೀಡಲಾದ ಮಾರ್ಗಸೂಚಿಗಳಲ್ಲಿ ತಿಳಿಸಲಾಗಿದೆ ಪುದುಚೇರಿಯಲ್ಲಿ ದೇವಾಲಯಗಳು ಮತ್ತು ಧಾರ್ಮಿಕ ಕೇಂದ್ರಗಳು ತೆರೆದಿವೆ ಸಾರ್ವಜನಿಕರು ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಾಸ್ಕ್ ಧರಿಸಬೇಕು ಕಡ್ಡಾಯವಾಗಿ ನೈರ್ಮಲ್ಯ ಕಾಪಾಡಬೇಕು ಎಂದು ಪುದುಚೇರಿ ಲೆಫ್ಟಿನೆಂಟ್ ಜನರಲ್ ಗವರ್ನರ್ ಡಾ ಕಿರಣ್ ಬೇಡಿ ಮನವಿ ಮಾಡಿದ್ದಾರೆ ಅಸ್ಲಾಂನಲ್ಲಿಯೂ ದೇವಾಲಯಗಳು ಹೋಟೆಲ್ಗಳು ಮಾಲ್ಗಳು ಇಂದಿನಿಂದ ತೆರೆದಿವೆ

ದೆಹಲಿಯಲ್ಲಿಯೂ ಇಂದು ಧಾರ್ಮಿಕ ಕೇಂದ್ರಗಳು ತೆರೆದಿದ್ದು ದೆಹಲಿಯ ಜಾಮಿಯ ಮಸೀದಿಯಲ್ಲಿ ಬೆಳಗ್ಗಿನ ನಮಾಜ್ಗೆ ತೆರೆದಿರಲಿಲ್ಲ ಸಿಖ್ ಧಾರ್ಮಿಕ ಕೇಂದ್ರಗಳನ್ನು ತೆರೆಯಲಾಗಿದೆ

ಸಿಬ್ಲಂದಿ ಮತ್ತು ತರಬೇತಿ ಇಲಾಖೆ ಹಾಗೂ ಗ್ವಹ ಮತ್ತು ಆರೋಗ್ಯ ಸಚಿವಾಲಯ ಸೂಚಿಸಿವೆ ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಸೂಚಿಸಲಾಗಿದೆ

ಸಾಬೂನು ಮತ್ತು ನೀರು ಬಳಸಿ ಹಲವು ಬಾರಿ ಕ್ಕೆ ತೊಳೆಯಬೇಕು

ಕೆಮ್ಲುವಾಗ ಸೀನುವಾಗ ಅವಶ್ಲವಾಗಿ ಮೂಗು ಬಾಯನ್ನು ಮುಚ್ಲಕೊಳ್ಳದೇಕು ಕೇಂದ್ರ ಸರ್ಕಾರದ ಎಲ್ಲಾ ನೌಕರರು ಕಡ್ಡಾಯವಾಗಿ ಆರೋಗ್ಯ ಸೇತು ಆ್ವಪ್ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಸೋಂಕಿನ ಲಕ್ಷಣ ಇರುವ ಸಿಬ್ಲಂದಿ ಮತ್ತು ಹೊರಗಿನವರಿಗೆ ಕಚೇರಿ ಆವರಣ ಪ್ರವೇಶಿಸಲು ಅನುಮತಿ ನೀಡಬಾರದು ಕಂಟ್ಲೆನ್ಲೆಂಟ್ ವಲಯದಲ್ಲಿ ನೆಲೆಸಿರುವ ಯಾವುದೇ ಸಿಬ್ಲಂದಿ ಕಚೇರಿಗೆ ಬರಬಾರದು ಅವರಿಗೆ ಮನೆಯಿಂದಲೇ ಕೆಲಸ ನಿರ್ವಹಿಸುವಂತೆ ಮೇಲಾಧಿಕಾರಿಗಳು ಸೂಚಿಸಬೇಕು ಸರ್ಕಾರಿ ವಾಹನಗಳ ಚಾಲಕರಿಗೆ ಸಹ ಈ ನಿಯಮಗಳು ಅನ್ವಯವಾಗುತ್ತದೆ ಕಚೇರಿ ವಾಹನಗಳನ್ನು ನಿಯಮಿತವಾಗಿ ಸ್ಲಾನಿಟ್ಲೆಸ್ ಮಾಡಬೇಕೆಂದು ಸೂಚಿಸಲಾಗಿದೆ

ಜಗತ್ತಿನಲ್ಲೇ ಇಲ್ಲಿ ಅತಿ ಹೆಚ್ಚಿನ ಸಾವು ಸಂಭವಿಸಿದೆ

ಅಮೆರಿಕದ ಬಳಿಕ ಬ್ರಿಟನ್ನಲ್ಲಿ ಅತಿಹೆಚ್ಚು ಸೋಂಕು ಕಂಡುಬಂದಿದ್ದು

ಬಳಿಕದ ಸ್ವಾನದಲ್ಲಿ ಬ್ರೆಜಿಲ್ ಇದ್ದು

ಜಮ್ನು ಕಾಶ್ನೀರದ ಶೋಪಿಯಾನ್ ಜಿಲ್ಲೆಯಲ್ಲಿಂದು ಭದ್ರತಾ ಪಡೆಗಳು ಮತ್ತು ಉಗ್ರರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ನಾಲ್ವರು ಉಗ್ರರು ಹತರಾಗಿದ್ದಾರೆ ಉಗ್ರರು ಅಡಗಿರುವ ಬಗ್ಗೆ ದೊರೆತ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಭದ್ರತಾ ಪಡೆಗಳು ಶೋಪಿಯಾನ್ನ ಪಿನ್ಜೋರ ಪ್ರದೇಶದಲ್ಲಿ ಶೋಧ ಕಾರ್ಯ ವೇಳೆ ಗುಂಡಿನ ಚಕಮಕಿ ನಡೆದಿದೆ ಎಂದು ಪೊಲೀಸ್ ಮಹಾನಿರ್ದೇಶಕ ದಿಲ್ಲಾಗ್ ಸಿಂಗ್ ಹೇಳಿದ್ದಾರೆ ಶೋಪಿಯಾನ್ ಜಿಲ್ಲೆಯ ರೆಬಾನ್ ಪ್ರದೇಶದಲ್ಲಿ ನಿನ್ನೆ ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಸ್ವಯಂ ಘೋಷಿತ ಕಮಾಂಡರ್ ಸೇರಿ ಐವರು ಹಿಜ್ಲುಲ್ ಮುಜಾಹಿದೀನ್ ಉಗ್ರರು ಹತರಾಗಿದ್ದರು

ನಮ್ನ ದ್ಯೆನಂದಿನ ಜೀವನದಲ್ಲಿ ಸಾಗರಗಳ ಪಾತ್ರವನ್ನು ಸಂಭ್ರಮಿಸುವುದು ಮತ್ತು ಸಾಗರಗಳ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಸಾಗರ ಸಂಪನ್ನೂಲಗಳ ಸುಸ್ವಿರ ಬಳಕೆಗೆ ಒತ್ತು ನೀಡುವುದು ಈ ದಿನಾಚರಣೆಯ ಉದ್ದೇಶವಾಗಿದೆ

ಕೇಂದ್ರ ಪರಿಸರ ಮತ್ತು ಅರಣ್ಣ ಖಾತೆಯ ಸಚಿವ ಪ್ರಕಾಶ್ ಜಾವಡೇಕರ್ ವಿಶ್ವ ಸಾಗರ ದಿನದ ಸಂದರ್ಭದಲ್ಲಿ ಸಂದೇಶ ನೀಡಿದ್ದು ಭೂ ಪ್ರದೇಶ ನಮ್ಮನ್ನು ವಿಭಜಸುತ್ತದೆ ಆದರೆ ಸಾಗರಗಳು ನಮ್ಮನ್ನು ಒಗ್ಗೂಡಿಸುತ್ತವೆ ಎಂದು ಹೇಳಿದ್ದಾರೆ ಸಾಗರ ಎಂದರೆ ಎಲ್ಲಾ ವಲಯಗಳಲ್ಲಿ ಭದ್ರತೆ ಮತ್ತು ಬೆಳವಣಿಗೆ ಎಂದರ್ಥ ಎಂದು ಜಾವಡೇಕರ್ ಹೇಳದ್ದಾರೆ ರಾಜ್ಯಸಭಾ ಚುನಾವಣೆಗೆ ಕರ್ನಾಟಕದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಜೆಡಿಎಸ್ ವರಿಷ್ಠ ಎಚ್

ಅವರು ನಾಳೆ ಬೆಂಗಳೂರಿನಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ ಈ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕಣಕ್ಕಿಳಿಸಲು ಎಐಸಿಸಿ ನಿರ್ಧರಿಸಿದ್ದು ಅವರು ಇಂದು ನಾಮಪತ್ರ ಸಲ್ಲಿಸುವ ಸಾಧ್ಯತೆ ಇದೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟ ಇದೀಗ ಪ್ರಕಟಗೊಂಡಿದ್ದು ಈರಣ್ಣ ಕದಡಿ ಮತ್ತು ಅಶೋಕ ಗುತ್ತಿ ಅವರ ಹೆಸರನ್ನು ಅಂತಿಮಗೊಳಿಸಲಾಗಿದೆ ರಾಜ್ಯಸಭಾ ಚುನಾವಣೆಗೆ ಅರುಣಾಚಲಪ್ರದೇಶದ ಪಕ್ಷದ ಅಭ್ಯರ್ಥಿಯನ್ನು ಬಿಜೆಪಿ ಇಂದು ಪ್ರಕಟಿಸಿದೆ

ನಾಮಪತ್ರ ಸಲ್ಲಿಸಲು ನಾಳೆ ಕೊನೆಯ ದಿನವಾಗಿದೆ ಸಮುದ್ರ ಸೇತು ಕಾರ್ಯಾಚರಣೆಯ ಭಾಗವಾಗಿ ಭಾರತೀಯ ನೌಕಾಪಡೆಯ ಐಎನ್ಎಸ್ ಶಾರ್ದೂಲ ಎನ್ನುವ ಹಡಗಿನ ಮೂಲಕ ಇಂದು ಇರಾನ್ನ ಬಂದರ್ ಅಬ್ಬಾಸ್ ನಿಂದ ಗುಜರಾತ್ನ ಪೋರ್ ಬಂದರ್ಗೆ ಭಾರತೀಯ ನಾಗರಿಕರನ್ನು ಕರೆತರಲಾಗುವುದು ಇರಾನ್ನಲ್ಲಿ ನೆಲೆಸಿರುವ ಭಾರತೀಯ ನಾಗರಿಕರ ಪಟ್ಟಯನ್ನು ಅಲ್ಲಿರುವ ಭಾರತೀಯ ದೂತವಾಸ ಕಚೇರಿ ಸಿದ್ಧಪಡಿಸಿದ್ದು ಸೂಕ್ತ ವೈದ್ಯಕೀಯ ತಪಾಸಣೆಯ ನಂತರ ಅವರ ಸ್ವದೇಶ ಪ್ರಯಾಣಕ್ಕೆ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಹಡಗಿನಲ್ಲಿ ಪ್ರಯಾಣಿಕರ ನಡುವೆ ಕೋವಿಡ್ ಸಂಬಂಧಿತ ಸಾಮಾಜಿಕ ಅಂತರ ಪಾಲನೆ ನಿಯಮಾನುಸಾರ ಸೀಟುಗಳ ವ್ಕವಸ್ಥೆ ಮಾಡಲಾಗಿದೆ ಆನ್ಲೈನ್ ತರಗತಿಯಿಂದ ಶಾಲಾ ಮಕ್ಕಳಲ್ಲಿ ಸೃಜನಶೀಲತೆ ಸೃಷ್ಟಿಯಾಗುವುದಿಲ್ಲ ಎಂದು ಹಿರಿಯ ವಿಜ್ಞಾನಿ ಡಾ ಕಸ್ತೂರಿ ರಂಗನ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ